ಕೌಶಲ್ಕ ಆಧಾರಿತ ಶಿಕ್ಷಣ ಇಂದಿನ ಅಗತ್ಕ ಉಪರಾಷ್ಷವತಿ ಎಂ ವೆಂಕಯ್ಯನಾಯ್ಡು ಪ್ರತಿಪಾದನೆ

ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತ್ಯೇಕ ರಸ್ತೆ ಅಪಘಾತ ಸ್ಥಳದಲ್ಲೇ ನಾಲ್ವರ ಸಾವು

ವೆಂಕಯ್ಯನಾಯ್ಡು ಪ್ರತಿಪಾದಿಸಿದ್ದಾರೆ ಬೆಳಗಾವಿಯಲ್ಲಿಂದು ಕೆ ಎಲ್ ಇ

ವೈದ್ಯಕೀಯ ಪದವಿ ಪಡೆದು ವೃತ್ತಿ ಜೀವನ ಆರಂಭಿಸಲಿರುವ ಯುವ ಸಮುದಾಯ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಜನರಿಗೆ ಸಪಾನುಭೂತಿ ಮತ್ತು ಮಾನವೀಯತೆಯಿಂದ ಚಿಕಿತ್ತೆ ನೀಡಬೇಕು ವೈದ್ಯಕೀಯ ವ್ಯಕ್ತಿಯನ್ನು ಹಣ ಗಳಿಕೆಗೆ ಬದಲಾಗಿ ಸಾರ್ವಜನಿಕ ಸೇವೆಗೆ ಮೀಸಲಿಡಬೇಕು ಎಂದು ಅವರು ಹೇಳಿದರು ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯಕೀಯ ಸೌಲಭ್ಯ ಒದಗಿಸಲು ಸರ್ಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ವಾಪನೆ ಮಾಡುತ್ತಿದೆ ಖಾಸಗಿ ಸಂಸ್ಥೆಗಳು ಇದರೊಂದಿಗೆ ಕೈ ಜೋಡಿಸುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ವೈದ್ಯಕೀಯ ಸೌಲಭ್ಣ ಒದಗಿಸಲು ಮುಂದಾಗಬೇಕು ಎಂದರು ಬದಲಾಗುತ್ತಿರುವ ಜೀವನ ಶೈಲಿ ದೈಹಿಕ ಶ್ರಮದ ಕೊರತೆಯಿಂದ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾಯಿಲೆಗಳು ಕಂಡುಬರುತ್ತಿವೆ ಆದ್ದರಿಂದ ಯೋಗ ಸೇರಿದಂತೆ ದೈಹಿಕ ಶ್ರಮದ ಕಡೆಗೆ ಒತ್ತು ನೀಡಬೇಕೆಂದು ಅವರು ಪೇಳಿದರು ಭಾಷೆ ಮತ್ತು ಭಾವನೆಗಳು ಒಟ್ಟಿಗೆ ಸಾಗುತ್ತವೆ ಆದ್ದರಿಂದ ಪ್ರತಿಯೊಬ್ಬರು ಮಾತೃಭಾಷೆಗೆ ಮಾನ್ಯತೆ ನೀಡಬೇಕು ಎಂದು ಅವರು ಹೇಳಿದರು

ವಿಶ್ವವಿದ್ನಾಲಯದ ಕುಲಾಧಿಪತಿ ರಾಜ್ಯಸಭಾ ಸದಸ್ನ ಡಾ ಪ್ರಭಾಕರ ಕೋರೆ ಹಾಜರಿದ್ದರು

ಈ ಕುರಿತು ಬೆಂಗಳೂರಿನಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆದಿದೆ ಮತ್ತೊಂದೆಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಬೆಂಗಳೂರಿನಲ್ಲಿ ಸಭೆ ಸೇರಿ ಅಭ್ಯರ್ಥಿಗಳ ಆಯ್ಕೆ ಕುರಿತು ಮಾತುಕತೆ ನಡೆಸಿದ್ದಾರೆ

ಉಮೇಶ್ ಜಾದವ್ ಅವರ ರಾಜೀನಾಮೆಯಿಂದ ಚೆಂಚೋಳಿ ಕ್ಷೇತ್ರ ಪಾಗೂ ಸಚಿವ ಸಿ

ಶಿವಳ್ಳಿ ಅವರ ಪಠಾತ್ ನಿಧನದಿಂದ ಕುಂದಗೋಳ ವಿಧಾನಸಭೆ ಕ್ಷೇತ್ರ ತೆರವಾಗಿದೆ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲ್ಲೂಕಿನ ಯವಕಪಾಡಿ ಗ್ರಾಮದ ತಡಿಯಂಡಮೋಳ್ ಬೆಟ್ಟ ಪ್ರದೇಶದಲ್ಲಿ ಶಂಕಿತ ನಕ್ಷಲರು ಪ್ರತ್ವಕ್ಷರಾಗಿದ್ದಾರೆ

ಕೊಡಗು ಜಿಲ್ಲೆಯ ಅತಿ ಎತ್ತರದ ಶಿಖರ ತಡಿಯಂಡಮೋಳ್ ಬೆಟ್ಟ ತಪ್ಪಲಿನ ಯವಕಪಾಡಿ ಗ್ರಾಮದಲ್ಲಿ ಇಬ್ಬರು ಶಂಕಿತ ನಕ್ಷಲರು ಮನೆಯೊಂದರಿಂದ ಅಕ್ಕಿ ಹಾಗೂ ಮಹಿಳೆಯೊಬ್ಬರಿಂದ ಮೊಬೈಲ್ ಕಸಿದುಕೊಂಡು ನಂತರ ಮೊಬೈಲನ್ನು ಸ್ವಲ್ಪ ದೂರದಲ್ಲಿ ಎಸೆದು ತೆರಳಿರುವ ಘಟನೆ ಜರುಗಿದೆ ಎಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ ಫಟನಾ ಸ್ಥಳಕ್ಕೆ ಪೊಲೀಸರು ಮತ್ತು ನಕ್ಷಲ್ ನಿಗ್ರಹದಳದ ಪೊಲೀಸರು ಧಾವಿಸಿದ್ದು ನಕ್ಷಲರ ಪತ್ತೆಗಾಗಿ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ ಎಂದು ಪೊಲೀಸ್ ವರಿಷ್ಟಾಧಿಕಾರಿ ಡಾ

ಪನ್ನೇಕರ್ ತಿಳಿಸಿದ್ದಾರೆ ಪರಿಸರ ರಕ್ಷಣೆಗೆ ನಿರಂತರ ಕಾಳಜಿ ಅಗತ್ತವಾಗಿದೆ ಎಂದು ಕರ್ನಾಟಕ ಕೇರಳ ಪ್ರಾಂತ್ಯದ ಸೇನಾ ದಂಡಾಧಿಕಾರಿ ಮೇಜರ್ ಜನರಲ್ ಕೆಜೆ ಬಾಬು ಅಭಿಪ್ರಾಯ ಪಟ್ಟಿದ್ದಾರೆ ಬೆಂಗಳೂರಿನಲ್ಲಿಂದು ಜರುಗಿದ ಸುಶ್ಕಿರ ವಸ್ತ ವಿನ್ಯಾಸ ಪಾಗೂ ಐಷಾರಾಮಿ ವಸ್ತ ವಿನ್ಯಾಸ ಕ್ಷೇತ್ರದಲ್ಲಿ ನಾವೀನ್ಯತೆ ಮತ್ತು ಸುಶ್ಧಿರ ಅಭಿವ್ಯದ್ಧಿ ಕುರಿತ ರಾಷ್ಟೀಯ ಕಾರ್ಯಗಾರದಲ್ಲಿ ಮಾತನಾಡಿದ ಅವರು ಪರಿಸರದ ತಪ್ಪಲಿನಲ್ಲಿ ಸದಾ ಕಾಲ ಕಾರ್ಯನಿರ್ವಹಿಸುವ ಸೇನಾ ಸಿಬ್ಬಂದಿ ಅದರಲ್ಲಿ ಬದಲಾಗುತ್ತಿರುವ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ

ಜಾಗತಿಕ ತಾಪಮಾನದಿಂದ ಹಿಮ ಪರ್ವತಗಳು ಕರಗುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಪರಿಸರ ಸಮತೋಲನ ಕಾಪಾಡುವುದು ಪ್ರತಿಯೊಬ್ಬರ ಹೊಣೆಯಾಗಿದೆ ಎಂದರು ಮುಂದಿನ ತಿಂಗಳು ನಡೆಯಲಿರುವ ಚಿಂಜೋಳಿ ಮತ್ತು ಕುಂದಗೋಳ ವಿಧಾನಸಭಾ ಉಪಚುನಾವಣೆಗೆ ಅಭ್ಯರ್ಥಿಗಳ ಪೆಸರನ್ನು ಅಂತಿಮಗೊಳಿಸಲಾಗಿದೆ ಎಂದು ಬಿಜೆಪಿ ಮುಖಂಡ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇಂದು ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಅಭ್ಯರ್ಥಿಗಳ ಪೆಸರನ್ನು ಅಂತಿಮಗೊಳಿಸಿದ್ದು ಅದನ್ನು ಕೇಂದ್ರ ಚುನಾವಣಾ ಸಮಿತಿಯ ಅನುಮೋದನೆಗಾಗಿ ಶಿಫಾರಸ್ತು ಮಾಡಲಾಗಿದೆ ಎಂದರು ಕುಂದಗೋಳ ವಿಧಾನ ಸಭಾ ಕ್ಷೇತ್ರದ ಉಸ್ತುವಾರಿಗಳಾಗಿ ಜಗದೀಶ್ ಶೆಟ್ಟರ್ ಕೆ

ಈಶ್ವರಪ್ಪ ಪ್ರಷ್ಲಾದ್ ಜೋಶಿ ಗೋವಿಂದ ಕಾರಜೋಳ ಮತ್ತು ಚೆಂಚೋಳಿ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿಗಳಾಗಿ ಮಾಲೀಕಯ್ಯ ಗುತ್ತೇದಾರ್ ಬಾಬು ರಾವ್ ಚೆಂಚನ್ಸೂರ್ ರವಿಕುಮಾರ್ ವಿ ಸೋಮಣ್ಣ ಮತ್ತು ಲಕ್ಷ್ಮಣಸವಧಿ ಅವರನ್ನು ನೇಮಿಸಲಾಗಿದೆ ಎಂದರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮತದಾರರ ಪಟ್ಟಿಯಿಂದ ಮತದಾರರ ಹೆಸರು ಭಾರಿ ಪ್ರಮಾಣದಲ್ಲಿ ಕೈಬಿಡಲಾಗಿರುವ ಕುರಿತು ಮತ್ತು ಪಾಸನ ಕ್ಷೇತ್ರದಲ್ಲಿ ಸರ್ಕಾರಿ ಯಂತ್ರವನ್ನು ದುರುಪಯೋಗ ಮಾಡಿಕೊಂಡಿರುವ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಲಾಗಿದೆ ಎಂದು ಅವರು ಹೇಳಿದರು ರಾಜ್ಕದಲ್ಲಿ ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಬಾರಿ ಸ್ವಲ್ಪ ಹೆಚ್ಚಿನ ಮತದಾನವಾಗಿರುವುದು ಸಮಾಧಾನ ತಂದಿದೆ ರಾಜ್ಯದ ಜನರಿಗೆ ಪಕ್ಷದ ಪರವಾಗಿ ಧನ್ಯವಾದ ಹೇಳುವುದಾಗಿ ಅರವಿಂದ ಲಿಂಬಾವಳಿ ಹೇಳಿದರು ರಾಜ್ಯದ ಸಮಿಶ್ರ ಸರ್ಕಾರದ ಭವಿಷ್ಕಕ್ಕೆ ಯಾವುದೇ ತೊಂದರೆ ಇಲ್ಲ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ನಾಯಕ ಡಾ

ಪರಮೇಶ್ವರ್ ಹೇಳಿದ್ದಾರೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರನ್ನು ಭೇಟಿಯಾದ ಬಳಿಕ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬರಗಾಲದ ವಿಚಾರದ ಬಗ್ಗೆ ಚರ್ಚೆ ಮಾಡಿರುವುದಾಗಿ ಹೇಳಿದರು ಚುನಾವಣೆ ಹಿನ್ನೆಲೆಯಲ್ಲಿ ಆಡಳಿತಯಂತ್ರ ಚುರುಕುಗೊಳಿಸುವ ಕಡೆಗೆ ಗಮನ ಪರಿಸಲು ಸಾಧ್ಯವಾಗಿರಲಿಲ್ಲ ಚುನಾವಣಾ ಆಯೋಗಕ್ಕೆ ನೀತಿ ಸಂಹಿತೆ ಸಡಿಲ ಮಾಡುವಂತೆ ಮನವಿ ಮಾಡಲು ನಿರ್ಧರಿಸಲಾಗಿದೆ ಎಂದು ಪರಮೇಶ್ವರ್ ಹೇಳಿದರು

ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈ ವಿಜಾರ ಕುರಿತು ಜೆಡಿಎಸ್ ವರಿಷ್ಠ ಎಚ್

ದೇವೇಗೌಡ ಅವರೊಂದಿಗೆ ಮಾತುಕತೆ ನಡೆಸಲಾಗಿದೆ ಎಂದು ಹೇಳಿದರು ಅಭ್ಯರ್ಥಿಗಳ ಆಯ್ಕೆ ಕುರಿತು ಇಂದು ಜಿಲ್ಲಾ ಮುಖಂಡರ ಜೊತೆ ಸಭೆ ನಡೆಸಲಾಗಿದೆ ಈ ಮೊದಲು ಧಾರವಾಡ ಮತ್ತು ಕಲಬುರಗಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಗಿತ್ತು ಹೈಕಮಾಂಡ್ ಜೊತೆ ಚರ್ಜಿಸಿ ನಾಳೆ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡುವುದಾಗಿ ಹೇಳಿದರು ಕಾಂಗ್ರೆಸ್ ಶಾಸಕ ರಮೇಶ್ ಜಾರಕಿಹೊಳಿ ಪಕ್ಷ ತೊರೆಯುವ ನಿರ್ಧಾರ ಅವರ ವೈಯಕ್ತಿಕ ವಿಚಾರ ಈ ವಿಚಾರದಲ್ಲಿ ತಾವು ಅವರನ್ನು ಇಕ್ತೀಚೆಗೆ ಸಂಪರ್ಕ ಮಾಡಿಲ್ಲ ಈ ಹಿಂದೆ ನಡೆಸಿದ ಪ್ರಯತ್ನವು ಫಲಕಾರಿಯಾಗಿಲ್ಲ ಎಂದರು

ನಗರದ ಡಾನ್ ಬಾಸ್ಕೋ ಬಾಲಕಾರ್ಮಿಕರ ಮಿಷನ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇವರ ಸಂಯುಕ್ತಾಶ್ರಯದಲ್ಲಿ ಡಾನ್ಬಾಸ್ಕೋ ಸಂಸ್ಥೆಯಲ್ಲಿಂದು ಆಯೋಜಿಸಲಾಗಿದ್ದ ಭೂಮಿ ದಿನಾಚರಣೆ ಮತ್ತು ಮಕ್ಕಳ ಪಕ್ಕುಗಳ ಕ್ಲಬ್ ಸದಸ್ಕರಿಗೆ ನಾಯಕತ್ವ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು

ತಕ್ಷಣ ಬಿಡುಗಡೆಗೊಳಿಸುವಂತೆ ಪ್ರಾಂತೀಯ ಟಿಬೆಟ್ ಯುವ ಕಾಂಗ್ರೆಸ್ ಮತ್ತು ಮಹಿಳಾ ಟಿಬೆಟ್ ಸಂಘಟನೆಗಳು ಒತ್ತಾಯಿಸಿದೆ

ಅಂಬೇಡ್ತರ್ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ

ಎದೆ ರೋಗಗಳ ಸಂಸ್ಟೆ ನಿರ್ದೇಶಕ ಡಾ

ನಾಗರಾಜ್ ಹೇಳಿದ್ದಾರೆ ರಾಜ್ಯಾದ್ಯಂತ ಒಣ ಹವೆ ಮುಂದುವರೆದಿದೆ

ಮುನ್ನೂಚನೆಯಂತೆ ದಕ್ಷಿಣ ಒಳನಾಡಿನ ಪಲವೆಡೆ ಗುಡುಗು ಸಹಿತ ಮಳೆಯಾಗಲಿದೆ ಕರಾವಳಿ ಮತ್ತು ಉತ್ತರ ಒಳನಾಡಿನ ಹಲವೆಡೆ ಒಣಹವೆ ಮುಂದುವರೆಯಲಿದೆ